ಎಸ್ಎಸ್ಎಲ್ಸಿ ಪರೀಕ್ಷೆ ಯಶಸ್ವಿ ನಿರ್ವಹಣೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಕಾಫಿ ಪಾರ್ಕ್ ಸ್ಲಾಪನೆಗೆ ಸಿದ್ದತೆ ಸಚಿವ ಸಿ

ಈ ಸೋಂಕಿತರು ಪ್ರತಿದಿನ ತಮ್ಮ ವೈದ್ಯರು ಅಥವಾ ಆರೋಗ್ಧಾಧಿಕಾರಿಗಳಿಗೆ ಆರೋಗ್ಯ ಸ್ಥಿತಿ ಬಗ್ಗೆ ವರದಿ ಮಾಡಿಕೊಳ್ಳಬೇಕು ಮತ್ತು ನಾಡಿ ಮಿಡಿತ ಡಿಜಿಟಲ್ ಥರ್ಮಮೀಟರ್ ಮತ್ತು ಪಿಪಿಇ ಸಾಧನಗಳನ್ನು ಹೊಂದಿರಬೇಕು ಎಂದು ಸೂಚಿಸಲಾಗಿದೆ

ಮೂತ್ರಪಿಂಡ ಕಾಯಲೆ ಇರುವ ಹಾಗೂ ಡಯಾಲಿಸಿಸ್ ಅಗತ್ಯ ಇರುವವರು ಹೃದ್ರೋಗ ಕ್ಷಯರೋಗ ಕ್ಯಾನ್ಸರ್ ಎಚ್ಐವಿ ಯಂತಹ ಕಾಯಿಲೆ ಇರುವವರನ್ನು ಗೃಪ ಕ್ಷಾರಂಟೇನ್ಗೆ ಒಳಪಡಿಸಬಾರದು

ಬಿಬಿಎಂಪಿ ಅಥವಾ ಜಿಲ್ಲಾ ಆರೋಗ್ಲಾಧಿಕಾರಿಗಳ ತಂಡ ಸೋಂಕು ಲಕ್ಷಣ ವ್ಯಕ್ತಿಗಳ ಮನೆಗಳಿಗೆ ಆಗಾಗ್ಗೆ ಭೇಟಿ ನೀಡಿ ಪರಿತೀಲಿಸಲಿದ್ದಾರೆ ಎಂದು ಆರೋಗ್ಯ ಇಲಾಖೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಚನ್ನಪಟ್ಟಣದ ಸಾರ್ವಜನಿಕ ಆಸ್ತತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟೇ ಹೆಚ್ಚದರೂ ನಿರ್ವಹಿಸಲು ಸೂಕ್ತ ವ್ವವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಚನ್ನಪಟ್ಟಣ ಆಸ್ವತ್ರೆಯನ್ನು ಉನ್ನತದರ್ಣಿಗೇರಿಸಿ ಇನ್ನು ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಅಶ್ವತ್ದ್ ನಾರಾಯಣ ತಿಳಿಸಿದರು ರಾಜ್ಯದಲ್ಲಿ ಕೊರೊನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ತಮಿಳುನಾಡು ಗಡಿಯನ್ನು ವಾಹನಗಳ ಸಂಚಾರಕ್ಕೆ ಮುಚ್ಚಲಾಗಿದೆ ತಮಿಳುನಾಡಿನಿಂದ ವಾಹನಗಳು ಹಾಗೂ ಜನರು ಜಿಲ್ಲೆ ಶ್ರವೇತಿಸುವುದನ್ನು ನಿಬಂಧಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ ತಮಿಳುನಾಡಿನಿಂದ ರಾಜ್ಯಕ್ಷೆ ರಹದಾರಿ ಕಲ್ಪಿಸುವ ಪಾಲಾರ್ ನಾಲ್ರೋಡ್ ಮತ್ತು ಅರ್ಧನಾರೀಪುರ ಗೇಟ್ಗಳನ್ನು ಮುಚ್ದಲಾಗಿದೆ ಎಂದು ಜೆಲ್ಲಾಡಳಿತ ಹೇಳದೆ ಹೊಗೇನಕಲ್ ಮಾರ್ಗವಾಗಿ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಸಂಪರ್ಕಿಸುವ ರಸ್ತೆಗಳನ್ನು ಅರಣ್ಣ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ವಲಸೆ ಕಾರ್ಮಿಕರು ಅರಣ್ಣದ ಮಾರ್ಗವಾಗಿ ಕೊಳ್ಳೇಗಾಲ ಮತ್ತು ಪನೂರು ತಾಲ್ಲೂಕುಗಳನ್ನು ಪ್ರವೇತಿಸುತ್ತಿದ್ದಾರೆ ಎಂದು ವರದಿ ತಿಳಿಸಿದೆ ಚಾಮರಾಜನಗರ ಜಲ್ಲೆಯಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಗ್ರಮಗಳ ಜನರು ಹೊರ ರಾಜ್ಞದವರಿಗೆ ಪ್ರವೇಶ ನಿರಾಕರಿಸುತ್ತಿದ್ದಾರೆ ಎಂದು ವರದಿ ಹೇಳಿದೆ

ತಮಿಳುನಾಡು ಮತ್ತು ಕೇರಳ ಮಾರುಕಟ್ಟೆಗಳಿಗೆ ಭೇಟಿ ನೀಡುವ ಚಾಮರಾಜನಗರ ಜಿಲ್ಲೆಯ ಟ್ರಕ್ ಚಾಲಕರು ಕಡ್ಡಾಯವಾಗಿ ಮೂರು ದಿನ ಸಾಂಸ್ಟಿಕ ಕ್ವಾರಂಟೇನ್ನಲ್ಲಿ ಇರುವಂತ ಜಿಲ್ಲಾಧಿಕಾರಿ ಎಂ

ರವಿ ಸೂಚಿಸಿದ್ದಾರೆ

ಸೋಂಕು ಪರಡುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸಮೀಪದ ಡಾ

ರಾಜ್ಯದಲ್ಲಿ ಮುಂಗಾರು ಆರಂಭ ಹಾಗೂ ಕೊರೊನಾ ಸೋಂಕು ಭೀತಿಯಿಂದ ಈಗಾಗಲೇ ನಿಸರ್ಗಧಾಮಕ್ಕೆ ಆಗಮಿಸುತ್ತಿರುವವರ ಸಂಬ್ದೆಯೂ ಕಡಿಮೆಯಾಗುತ್ತಿದೆ ಈ ಎಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ನಿಸರ್ಗಧಾಮವನ್ನು ಮುಚ್ಚುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲ್ಡೂಕಿನಲ್ಲಿನ ಖಾಸಗಿ ರೆಸಾರ್ಟ್ವೊಂದರಲ್ಲಿ ಕೇರಳ ಮತ್ತು ತಮಿಳುನಾಡಿನಿಂದ ಆಗಮಿಸುತ್ತಿರುವ ಅತಿಥಿಗಳಿಗೆ ಆಶ್ರಯ ನೀಡುತ್ತಿದ್ಲು ಈ ರೆಸಾರ್ಟ್ಅನ್ನು ಬಂದ್ ಮಾಡುವಂತೆ ಸ್ಲೇಯ ಗ್ರಾಮಸ್ಲರು ತಪಸೀಲ್ದಾರರಿಗೆ ದೂರು ನೀಡಿದ್ದಾರೆ ಬೇರೆ ರಾಜ್ಯದವರಿಗೆ ಆಶ್ರಯ ನೀಡುತ್ತಿರುವುದರಿಂದ ಜಿಲ್ಲೆಯಲ್ಲಿ ಅದರಲ್ಲೂ ಖಾಸಗಿ ರೆಸಾರ್ಟ್ನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೊರೊನಾ ಸೋಂಕು ಪರಡಲು ಅವಕಾಶವಾಗುತ್ತದೆ ಎಂಬುದು ಈ ಗ್ರಾಮಸ್ಸರ ಅಹವಾಲಾಗಿದೆ ರೆಸಾರ್ಟ್ ಮುಚ್ಧದಿದ್ದರೆ ಕ್ರವಾಸಿಗರ ವಾಹನಗಳನ್ನು ತಡೆಗಟ್ಟಲಾಗುವುದು ಅಲ್ಲದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಜಿಲ್ಲಾಡಳತಕ್ಕೆ ತಿಳಿಸಿದ್ದಾರೆ ಗ್ರಾಮಸ್ಥರ ದೂರಿಗೆ ಪ್ರತಿಕ್ರಿಯಿಸಿರುವ ಖಾಸಗಿ ರೆಸಾರ್ಟ್ನ ವ್ಯವಸ್ಥಾಪಕ ಆಡಳಿತ ಮಂಡಳಿ ಕೇರಳ ಮತ್ತು ತಮಿಳುನಾಡಿನ ನೋಂದಣಿ ಹೊಂದಿರುವ ವಾಹನಗಳು ದೆಂಗಳೂರಿನಿಂದ ಬರುತ್ತಿವೆ ದೇರೆ ರಾಜ್ಯಗಳ ವಾಹನಗಳು ಆಗಮಿಸುತ್ತಿಲ್ಲ

ಈ ಮಧ್ಯೆ ಕೊಡಗು ಜಿಲ್ಲಾ ಹೊಟೀಲ್ ಹಾಗೂ ರೆಸಾರ್ಟ್ಗಳ ಮಾಲೀಕರ ಸಂಫ

ಸುರೇಶ್ಕುಮಾರ್ ಭೇಟಿ ನೀಡಿ ಪರಿತೀಲಿಸಿದರು ಈ ಸಂದರ್ಭದಲ್ಲಿ ಅವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಆತಸ್ಟೈರ್ಯ ತುಂಬಿ ಪರೀಕ್ಷೆಗೆ ಶುಭಾ ಹಾರೈಸಿದರು

ರಾಜ್ಯದಲ್ಲಿ ಅತ್ಯಂತ ಮುನ್ನೆಚ್ಚರಿಕೆ ವಹಿಸಿ ನಡೆಸಿದ ಈ ಪ್ರಯತ್ನ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ಎಸ್ಎಸ್ಎಲ್ಸಿ ಬೋರ್ಡ್ ನಿರ್ದೇಶಕ ಸುಮಂಗಲ ಹೇಳಿದ್ದಾರೆ ಆಕಾಶವಾಣಿಯೊಂದಿಗೆ ಇಂದು ಬೆಳಗ್ಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಈ ಬಾರಿ ನಡೆಸುವ ಬಗ್ಗೆಯೇ ಪಲವು ದಿನ ಚರ್ಚೆಯಾಯಿತು ಅನೇಕ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದವು

ಪರೀಕ್ಷೆಗಳು ಸುಗಮವಾಗಿ ನಡೆಯಲು ಪಲವು ಇಲಾಖೆಗಳ ಹೆಚ್ಚುವರಿ ಸಿಬ್ಲಂದಿಯ ನೆರವು ಪಡೆಯಲಾಯಿತು ಚುನಾವಣೆಗಳ ಸಂದರ್ಭದಲ್ಲಿ ವಹಿಸುವಷ್ಟು ಮುನ್ನೆಚ್ಚರಿಕೆ ವಹಿಸಲಾಯಿತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾಸ್ಕ್ ಸ್ಥಾನಿಟ್ಟಿಸರ್ ನೀಡುವ ಮೂಲಕ ಸೂಚಿತ ಅಂತರ ಪಾಲನೆಯೊಂದಿಗೆ ಪರೀಕ್ಷೆ ಬರೆಸಲಾಯಿತು ಎಂದು ಸುಮಂಗಲ ತಿಳಿಸಿದರು

ಅಂತಪ ವಿದ್ಯಾರ್ಥಿಗಳಿಗೆ ಮೊದಲ ಪ್ರಯತ್ನ ಎಂದೇ ಪ್ರಮಾಣ ಪತ್ರದಲ್ಲಿ ನಮೂದಿಸಲಾಗುವುದು ಎಂದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರು ತಿಳಿಸಿದರು

ಮೈಸೂರು ನಗರದಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆ ಇಲ್ಲ

ಈ ವಿಷಯವನ್ನು ಕೈಗಾರಿಕ ಸಚಿವ ಜಗದೀಶ್ ಶೆಟ್ಟರ್ ಗಮನಕ್ಕೆ ತರಲಾಗಿದೆ ಎಂದು ಚಿಕ್ಕಮಗಳೂರು ಜೆಲ್ಲಾ ಉಸ್ತುವಾರಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿ ಟಿ

ಚಿಕ್ಕಮಗಳೂರಿನಲ್ಲಿ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾಫಿ ಮೆಣಸು ಏವಿಲಕ್ಷಿ ಹೆಚ್ಚಾಗಿ ದೆಳೆಯಲಾಗುತ್ತಿದ್ದು ಚಿಕ್ಕಮಗಳೂರಿನಲ್ಲಿ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದರು